ಮಧ್ವಪ್ರದೇಶ ಮುಖ್ಯಮಂತ್ರಿ ಕಮಲ್ನಾಥ್ ಆಪ್ತರ ಮನೆಗಳ ಮೇಲೆ ದಾಳಿ ನಡೆಸಿದ ಆದಾಯ ತೆರಿಗೆ ಇಲಾಖೆ

ದೇಶಾದ್ಯಂತ ಚುನಾವಣಾ ಪ್ರಚಾರ ಬಿರುಸು ಪಡೆದಿದೆ

ಮಂಗಳವಾರದಂದು ಬಹಿರಂಗ ಪ್ರಚಾರ ಅಂತ್ಯವಾಗಲಿದೆ ಆಂಧ್ರಪ್ರದೇಶ ಅರುಣಾಚಲ ಪ್ರದೇಶ ಮೇಘಾಲಯ ಮಿಜೋರಾಂ ನಾಗಾಲ್ವಾಂಡ್ ಸಿಕ್ಕಿಂ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷದ್ವೀಪ ತೆಲಂಗಾಣ ಮತ್ತು ಉತ್ತರಾಖಂಡ ರಾಜ್ಯಗಳಲ್ಲಿ ಮತದಾನ ನಡೆಯಲಿದೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದ ಕೂಚ್ ಬೆಹಾರ್ನಲ್ಲಿ ಚುನಾವಣಾ ಪ್ರಚಾರ ರ್ತಾಲಿ ಉದ್ದೇಶಿಸಿ ಮಾತನಾಡಿ ದೇಶದಲ್ಲಿ ಶೀಘ್ರದಲ್ಲೇ ದೂರವಾಣಿ ಕರೆಗಳು ಉಚಿತವಾಗಲಿದೆ ಇಂಟರ್ನೆಟ್ ದರಗಳು ಜಗತ್ತಿನಲ್ಲಿಯೇ ಅತಿಕಡಿಮೆಯಾಗಲಿದೆ ಎಂದರು ಪಕ್ಷದ ಚುನಾವಣಾ ರ್ಕಾಲಿ ನಡೆಸಲು ಪಶ್ಚಿಮ ಬಂಗಾಳ ಸರ್ಕಾರ ಕಿರಿದಾದ ಮೈದಾನವನ್ನು ನೀಡಿದೆ ಇದರಿಂದಾಗಿ ಹೆಚ್ಚು ಮಂದಿ ಪಾಲ್ಗೊಳ್ಳಲು ಸಾಧ್ಯವಾಗಿಲ್ಲ ಎಂದು ಅಸಮಾಧಾನ ವ್ವಕ್ತಪಡಿಸಿದರು ತ್ರಿಪುರಾದ ಉದಯ್ಪುರನಲ್ಲಿ ಮತ್ತೊಂದು ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ತಮಗೆ ಅಧಿಕಾರ ದೊರೆಯದಂತೆ ಮಾಡಲು ಪ್ರತಿಪಕ್ಷಗಳು ಯಾವುದೇ ಹಂತಕ್ಕೂ ಬೇಕಾದರೂ ಹೋಗಲಿವೆ ಎಂದರು ಕಾಂಗ್ರೆಸ್ ಆಡಳಿತದಲ್ಲಿ ಮಧ್ಯಮ ವರ್ಗ ಅತಿ ಹೆಚ್ಚು ತೊಂದರೆಗೆ ಒಳಗಾಗಿತ್ತು ಈ ವರ್ಗದ ಮೇಲೆ ಅತಿ ಹೆಚ್ಚು ತೆರಿಗೆ ವಿಧಿಸಲಾಗಿತ್ತು ಆದರೆ ದೇಶದ ಅಭಿವೃದ್ದಿಗೆ ಎನ್ಡಿಎ ಸರ್ಕಾರ ಸಾಧ್ಜತೆಯ ಎಲ್ಲಾ ಕ್ರಮಗಳನ್ನು ಕೈಗೊಂಡಿದೆ ಎಂದರು ಬಡತನವೇ ದೇಶದ ವಿರೋಧಿಯಾಗಿದ್ದು ಬಡತನ ನಿವಾರಣೆಗೆ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಈಶಾನ್ಯ ಮತ್ತು ಪೂರ್ವಾಂಚಲ ರಾಜ್ಯಗಳ ಅಭಿವೃದ್ಧಿಗೆ ಎನ್ಡಿಎ ಸರ್ಕಾರ ಆಧ್ಯತೆ ನೀಡಿದೆ ಎಂದರು ಈ ಸಮಾವೇಶದಲ್ಲಿ ತ್ರಿಪುರಾ ಮುಖ್ಯಮಂತ್ರಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಪಾಲ್ಗೊಂಡಿದ್ದರು ಮತ್ತೊಂದೆಡೆ ಕಾಂಗ್ರೆಸ್ ಹಾಗೂ ಸಿಪಿಐಎಂ ಪಕ್ಷಗಳು ಸಹ ಚುನಾವಣಾ ಪ್ರಚಾರದಲ್ಲಿ ನಿರತವಾಗಿವೆ ತ್ರಿಪುರಾದ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ಸಮಾವೇಶಗಳನ್ನು ಆಯೋಜಿಸಿತ್ತು ತ್ರಿಪುರಾದಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳದ್ದು

ಉತ್ತರ ಪ್ರದೇಶದ ಸಹರಾನ್ಪುರ್ನಲ್ಲಿ ಬಿಎಸ್ಪಿ ಅಧ್ಯಕ್ಷೆ ಮಾಯಾವತಿ ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಹಾಗೂ ಆರ್ಎಲ್ಡಿ ವರಿಷ್ಣ ಅಜಿತ್ ಸಿಂಗ್ ಜಂಟ ಸಮಾವೇತದಲ್ಲಿ ಪ್ರಚಾರ ಭಾಷಣ ಮಾಡಿದರು ಮಾಯಾವತಿ ಮಾತನಾಡಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳನ್ನು ಟೀಕಿಸಿದರು ತನ್ನ ತಪ್ಪು ನೀತಿಗಳಿಂದ ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡಿತು ಜನವಿರೋಧಿ ನೀತಿ ಅನುಸರಿಸುತ್ತಿರುವ ಬಿಜೆಪಿಯೂ ಸಹ ಅಧಿಕಾರದಿಂದ ನಿರ್ಗಮಿಸಲಿದೆ ಎಂದು ಹೇಳಿದರು ಅಖಿಲೇಶ್ ಯಾದವ್ ಮಾತನಾಡಿ ತಮ್ಮ ನೇತೃತ್ವದ ಮೈತ್ರಿ ಕೂಟ ದೇಶ ಯಾವ ದಿಕ್ಕಿನತ್ತ ಸಾಗಬೇಕು ಎಂಬುದನ್ನು ನಿರ್ಧರಿಸಲಿದೆ ಬಿಜೆಪಿ ಜನರಲ್ಲಿ ದ್ವೇಷ ಭಾವನೆ ಬಿತ್ತುತ್ತಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಕನ್ನಡಿಯೊಳಗಿನ ಚಿತ್ರಗಳಂತೆ ಕಾಣುತ್ತವೆ ಎಂದರು ಆರ್ಎಲ್ಡಿ ಮುಖ್ಯಸ್ಥ ಅಜಿತ್ ಸಿಂಗ್ ಮಾತನಾಡಿ ಬಿಜೆಪಿ ಕಳೆದ ಚುನಾವಣೆಯಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸಿಲ್ಲ ಎಂದು ಟೀಕಿಸಿದರು

ಬಡವರು ಯುವಕರು ಮತ್ತು ರೈತರಿಗೆ ನ್ಯಾಯ ಒದಗಿಸುವ ಗುರಿಯನ್ನು ಕಾಂಗ್ರೆಸ್ ಹೊಂದಿದೆ ಎಂದರು ಅಬ್ ಹೋಗ ನ್ಯಾಯ್ ಕುರಿತ ಚುನಾವಣಾ ಗೀತೆಯನ್ನು ಲೋಕಾರ್ಪಣೆ ಮಾಡಲಾಯಿತು

ಬಿಜೆಪಿ ಮತ್ತು ಕಾಂಗ್ರೆಸ್ ನಡೆವೆ ಜೊರ್ಚಾಟ್ನಲ್ಲಿ ಸ್ಪರ್ಧೆ ವಿರ್ಷಟ್ಟದ್ದು

ಓಡಿಶಾ ವಿಧಾನಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ

ಕಲೆ ಸಂಸ್ಟತಿ ಆಡಳಿತ ರಾಜಕಾರಣ ವಿಷಯಗಳಿಗೆ ಸಂಬಂಧಿಸಿದಂತೆ ವಾಗ್ದಾನ ನೀಡಲಾಗಿದ್ದು

ಕೃಷಿ ಕ್ಷೇತ್ರಕ್ಕೆ ಒಂದು ಲಕ್ಷ ಕೋಟ ರೂಪಾಯಿ ಹೂಡಿಕೆ ಮಾಡುವ ಜೊತೆಗೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಎಂದು ಅಮಿತ್ ಶಾ ತಿಳಿಸಿದರು ಆರೋಗ್ಯ ಕ್ಷೇತ್ರದಲ್ಲಿ ಗಮನಾರ್ಹ ಸುಧಾರಣೆಗೆ ಬಿಜೆಪಿ ಆದ್ಯತೆ ನೀಡಲಿದ್ದು ಕೇಂದ್ರದ ಆಯುಷ್ಮಾನ್ ಭಾರತ್ ಯೋಜನೆ ಇಲ್ಲಿನ ಜನರಿಗೆ ವರದಾನವಾಗಿದೆ ಎಂದರು ಪಕ್ಷದ ಹಿರಿಯ ಮುಖಂಡ ಹಾಗೂ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಉಪಸ್ಥಿತರಿದ್ದರು

ಭಂಡರಿಪೊಖರಿಯಲ್ಲಿ ನಿರಂಜನ ಪಟ್ನಾಯಕ್ ಭದ್ರಕ್ನಿಂದ ನಲಿನಿಕಾಂತ್ ಮೊಹಂತಿ ಬಲಿಕುದ ಎರಸ್ಸಾದಿಂದ ಲಲೆತೆಂಡು ಮೊಹಾಪಾತ್ರ ಅವರನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ ಈ ಪಟ್ಟಯನ್ನು ದೆಹಲಿಯ ಕಾಂಗ್ರೆಸ್ನ ಕೇಂದ್ರೀಯ ಚುನಾವಣಾ ಸಮಿತಿ ಅಖ್ಯೆರುಗೊಳಿಸಿತ್ತು ಲೋಕಸಭಾ ಚುನಾವಣೆಯ ಮತದಾನದ ಮುನ್ನಾ ದಿನ ಹಾಗೂ ಮತದಾನ ನಡೆಯುವ ದಿನದಂದು ಯಾವುದೇ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ಹಾಗೂ ಇತರ ಸಂಘಟನೆಗಳು ಜಾಹಿರಾತು ನೀಡುವ ಮುನ್ನ ಮಾಧ್ಯಮ ಪ್ರಮಾಣೀಕರಣ ಸಮಿತಿಯ ಅನುಮೋದನೆ ಪಡೆಯಬೇಕು ಎಂದು ಕೇಂದ್ರ ಚುನಾವಣಾ ಆಯೋಗ ಸೂಚಿಸಿದೆ ಚುನಾವಣೆಯ ಕೊನೆಯ ಭಾಗದಲ್ಲಿ ಮತದಾರರನ್ನು ಓಲೈಸುವ ಜಾಹಿರಾತು ಪ್ರಕಟಿಸುವುದರಿಂದ ಚುನಾವಣೆಯ ಮೂಲ ಉದ್ದೇಶ ವಿಫಲವಾಗುತ್ತದೆ ಜಿಲ್ಲಾ ಮತ್ತು ರಾಜ್ಯಮಟ್ಟದ ಮಾಧ್ಯಮ ಪ್ರಮಾಣೀಕರಣ ಸಮಿತಿಯ ಅನುಮೋದನೆ ಇಲ್ಲದೇ ಯಾವುದೇ ಜಾಹಿರಾತು ನೀಡುವಂತಿಲ್ಲ ಎಂದು ಸ್ವಷ್ಷವಾಗಿ ಸೂಚನೆ ನೀಡಿದೆ ಇಂತಹ ವಿಚಾರದಲ್ಲಿ ಅಭ್ವರ್ಥಿಗಳು ಹಾಗೂ ರಾಜಕೀಯ ಪಕ್ಷಗಳಿಗೆ ಯಾವುದೇ ಸ್ಪಷ್ಟೀಕರಣಕ್ಕೆ ಆಸ್ಪದ ನೀಡದಂತೆ ಕಾರ್ಯನಿರ್ವಹಿಸಬೇಕು ಎಂದು ಆಯೋಗ ನಿರ್ದೇಶನ ನೀಡಿದೆ

ಜಮ್ಮ ಮತ್ತು ಕಾಶ್ಮೀರದ ದಕ್ಷಿಣ ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಹಿರಿಯ ಮುಖಂಡರೊಬ್ಬರ ನಿವಾಸದ ಮೇಲೆ ಭಯೋತ್ವಾದಕರು ಗುಂಡಿನ ದಾಳಿ ನಡೆಸಿದ್ದಾರೆ ನ್ಲಾಷನಲ್ ಕಾನ್ವರೆನ್ನ್ ಪಕ್ಷದ ದಕ್ಷಿಣ ವಲಯದ ಅಧ್ಯಕ್ಷ ಸಖಿನ ಇಟೂ ಅವರ ದಮಾಲ್ ಹಾಂಜಿಪೊರ ನಿವಾಸದ ಮೇಲೆ ಗ್ರೆನೆಡ್ ದಾಳಿ ನಡೆಸಿರುವುದಾಗಿ ಭದ್ರತಾಪಡೆ ಅಧಿಕಾರಿಗಳು ತಿಳಿಸಿದ್ದಾರೆ ಈ ದಾಳಿಯಲ್ಲಿ ಯಾವುದೇ ಸಾವು ನೋವು ವರದಿಯಾಗಿಲ್ಲ ಜಮ್ಮ ಮತ್ತು ಕಾಶ್ಮೀರದ ಪುಲ್ವಾಮ ಜಿಲ್ಲೆಯ ತ್ರಾಲ್ ಬಳಿ ಭದ್ರತಾಪಡೆ ಯೋಧರು ಹಾಗೂ ಭಯೋತ್ವಾದಕರ ನಡುವೆ ಗುಂಡಿನ ಕಾಳಗ ಮುಂದುವರೆದಿದೆ ಇಂದು ಮುಂಜಾನೆ ಆರಂಭವಾದ ಗುಂಡಿನ ಕಾರ್ಯಾಚರಣೆ ಇನ್ನೂ ಪ್ರಗತಿಯಲ್ಲಿದೆ ಎಂದು ವರದಿಯಾಗಿದೆ ಈ ಭಾಗದಲ್ಲಿ ಭಯೋತ್ಪಾದಕರು ಅಡಗಿರುವ ಖಚಿತ ಮಾಹಿತಿ ಆಧರಿಸಿ ಭದ್ರತಾಪಡೆ ಯೋಧರು ತೀವ್ರ ಕಾರ್ಯಾಚರಣೆ ಕ್ಲೆಗೊಂಡಿದ್ದಾರೆ ಎರಡರಿಂದ ಮೂವರು ಭಯೋತ್ವಾದಕರು ಇರುವ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾಗಿದ್ದು ಅವರನ್ನು ಭದ್ರತಾಪಡೆ ಯೋಧರು ಸುತ್ತುವರೆದು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ವಿಮಾನಗಳಿಗೆ ಬಳಸುವ ಟರ್ಬೈನ್ ಇಂಧನವನ್ನು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯಾಪ್ತಿಗೆ ತರುವ ಅಗತ್ಭವಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ಸುರೇಶ್ ಪ್ರಭು ತಿಳಿಸಿದ್ದಾರೆ

ಜಿಎಸ್ಟ ಮಂಡಳಿ ಮುಂದೆ ಈ ಸಂಬಂಧ ಹಲವಾರು ಬಾರಿ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಕೂಡಲೇ ವಿಮಾನ ಇಂಧನವನ್ನು ಜಿಎಸ್ಟಿ ವ್ಯಾಪ್ತಿಗೆ ತರಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ ಬಾಂಬೆ ಹ್ಯೆಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರದೀಪ್ ನಂದರಾಜೋಗ್ ಅಧಿಕಾರ ಸ್ವೀಕರಿಸಿದ್ದಾರೆ ಮುಂಬೈನ ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ಮಹಾರಾಷ್ಷ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ಅವರು ನೂತನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಗೌಪ್ಯತೆ ಪ್ರಮಾಣ ವಚನ ಬೋಧಿಸಿದರು

ಚುನಾವಣೆಯಲ್ಲಿ ಭಾರಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಮಾಲ್ವೀವ್ಸ್ ರಾಜಧಾನಿ ಮಾಲೆಯಲ್ಲಿ ವಿಜಯೋತ್ಲವ ನಡೆಯಿತು

ಈ ಪಕ್ಷಗಳ ಅನೇಕ ಪ್ರಮುಖ ಅಭ್ಯರ್ಥಿಗಳು ಹಾಗೂ ಮಾಜಿ ಸಚಿವರುಗಳು ಚುನಾವಣೆಯಲ್ಲಿ ಪರಾಭವಗೊಂಡಿದ್ದಾರೆ